ಎನ್ಡಿಎ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆಗಳ ಪ್ರಗತಿ ಪರಿಶೀಲನೆಗೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ ಮೋದಿ ಅವರಿಂದ ಮಂತ್ರಿ ಮಂಡಲದ ಸಭೆ

ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿ ಮಧ್ಯಮ ವರಮಾನ ಸಮೂಹದವರಿಗಾಗಿನ ಬಡ್ಡಿ ರಿಯಾಯಿತಿಗೆ ಒಳಪಡುವ ಮನೆಗಳ ಒಳಾಂಗಣ ಪ್ರದೇಶದ ಪರಿಷ್ತರಣೆಗೆ ಸರ್ಕಾರದ ಅನುಮೋದನೆ

ಜಮ್ನ ಕಾಶೀರದ ಸಾಂಬಾ ಜಿಲ್ಲೆಯ ಅಂತಾರಾಷ್ಷೀಯ ಗಡಿಯಲ್ಲಿ ಪಾಕಿಸ್ತಾನಿ ಗುಂಡಿನ ದಾಳಿಗೆ ಅಸ್ಸಿಸ್ಲೆಂಟ್ ಕಮಾಂಡೆಟ್ ಸೇರಿ ಬಿಎಸ್ಎಫ್ನ ನಾಲ್ಲರು ಸಿಬ್ಲಂದಿ ಹುತ್ತಾತ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಂತ್ರಿ ಮಂಡಲದ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಎನ್ಡಿಎ ಸರ್ಕಾರದ ಮಹಾತ್ವಕಾಂಕ್ಷಿ ಯೋಜನೆಗಳು ಮತ್ತು ಕಾರ್ಯಕ್ರಮ ಪ್ರಗತಿಯ ಪರಾಮರ್ತೆ ನಡೆಸಲಿದ್ದಾರೆ ಸಂಸತ್ ಭವನದಲ್ಲಿ ನಡೆಯಲಿರುವ ಸಭೆಯಲ್ಲಿ ಎಲ್ಲ ಕೇಂದ್ರ ಸಚಿವರು ಪಾಲ್ಗೊಳ್ಳಬೇಕೆಂದು ಸೂಚಿಸಲಾಗಿದೆ ಕೃಷಿ ವಲಯದಲ್ಲಿನ ಪರಿಸ್ಥಿತಿ ಹಾಗೂ ಅದರ ಸುಧಾರಣೆಗೆ ಕೈಗೊಂಡಿರುವ ಹಲವಾರು ಕ್ರಮಗಳ ಬಗ್ಗೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸುವ ನಿರೀಕ್ಷೆಯಿದೆ ಪ್ರಧಾನಮಂತ್ರಿ ಜನೌಷಧಿ ಯೋಜನಾ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಸ್ಟಾರ್ಟ್ಅಪ್ ಪಣಕಾಸು ಯೋಜನೆ ಮುದ್ರಾ ಯೋಜನೆ ಸೇರಿದಂತೆ ಇತರ ಯೋಜನೆಗಳ ಬಗ್ಗೆ ಸಹ ಸಭೆಯಲ್ಲಿ ಪರಾಮರ್ಶಿಸುವ ಸಂಭವವಿದೆ ಮಣಿಪುರದ ಇಂಘಾಲದಲ್ಲಿ ಕಳೆದ ಐದು ದಿನಗಳಿಂದ ಸತತವಾಗಿ ಧಾರಾಕಾರ ಮಳೆ ಸುರಿಯುತ್ತಿರುವ ಕಾರಣ ಪ್ರವಾಪ ಪರಿಸ್ಥಿತಿ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ನಂಬೂಲ್ ಇರೀಲ್ ಹಾಗೂ ಇಂಪಾಲ ನದಿಗಳು ಉಕ್ಕೆ ಹರಿಯುತ್ತಿದ್ದು ಮೂರ್ವ ಇಂಪಾಲ ಪಶ್ಚಿಮ ಇಂಪಾಲ ಬಿಷ್ಣುಪುರ್ ಮತ್ತು ತೌಬಾಲ್ ಜಿಲ್ಲೆಯ ಪಲವು ಪ್ರದೇಶದಲ್ಲಿ ಅನೇಕ ಸರ್ಕಾರಿ ಕಚೇರಿ ಜನವಸತಿ ಪ್ರದೇಶ ಹಾಗೂ ಶಾಲೆಗಳು ನೀರಿನಲ್ಲಿ ಮುಳುಗಿದೆ ಪ್ರಕೃತಿ ವಿಕೋಪ ನಿಗಾವಣೆಯ ಇಲಾಖೆ ನೆರೆ ಹಾಗೂ ಭೂಕುಸಿತದ ಮುನ್ನೆಚ್ಚರಿಕೆ ನೀಡಿದ್ದಾರೆ ಮಣಿಪುರದ ಇತರ ಪ್ರದೇಶಗಳಲ್ಲೂ ಭಾರೀ ಮಳೆಯಾಗುವ ಮುನ್ಲೂಚನೆ ನೀಡಿದ್ದಾರೆ ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿ ಮಧ್ಯಮ ವರಮಾನ ಸಮೂಹದವರಿಗಾಗಿನ ಸಾಲ ಸಬ್ಬಡಿ ಯೋಜನೆಯಂತೆ ಸಬ್ಲಿಡಿ ರಿಯಾಯಿತಿಗೆ ಒಳಪಡುವ ಮನೆಗಳ ಒಳಾಂಗಣ ಪ್ರದೇಶದ ಪ್ರಮಾಣವನ್ನು ಪರಿಷ್ಕರಿಸುವುದಕ್ಕೆ ವಸತಿ ಮತ್ತು ನಗರಾಭಿವೃದ್ದಿ ಸಚಿವಾಲಯ ಅನುಮೋದನೆ ನೀಡಿದೆ

ಈ ಕ್ರಮದಿಂದ ಹೆಚ್ಚಿನ ಸಂಖ್ಯೆಯ ಎಂಐಜಿ ಗ್ರಾಹಕರು ಸಬ್ಬಡಿಗೆ ಅರ್ಹರಾಗಿದ್ದು ಮಹಾತ್ವಾಕಾಂಕ್ಷಿ ಶ್ರಧಾನಮಂತ್ರಿ ಅವಾಸ್ ಯೋಜನೆಯಡಿ ಲಭ್ಯವಾಗುವ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಜಮ್ನು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಪಾಕಿಸ್ತಾನ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಸಹಾಯಕ ಕಮಾಂಡೆಂಟ್ ಸೇರಿ ಗಡಿ ಭದ್ರತಾ ಪಡೆಯ ಐವರು ಯೋಧರು ಹುತಾತ್ನರಾಗಿದ್ದು

ಪಾಕಿಸ್ತಾನ ದಾಳಿಗೆ ಭಾರತ ಸಹ ಪ್ರತ್ನುತ್ತರ ನೀಡಿದೆ ಎಂದು ಮೂಲಗಳು ಮಾಹಿತಿ ನೀಡಿವೆ

ನೀರವ್ ಮೋದಿ ಬ್ರಿಟನ್ನಲ್ಲಿ ಇರುವುದನ್ನು ಯುನ್ಗೆಟೆಡ್ ಕಿಂಗ್ಡಮ್ ದ್ವಢಪಡಿಸಿದ ಮಾರನೆ ದಿನ ಈ ದೆಳವಣಿಗೆ ಉಂಟಾಗಿದೆ ನೀರವ ಮೋದಿ ಮತ್ತು ಇತರೆ ಹತ್ತು ಮಂದಿ ವಿರುದ್ದ ಹಣ ದುರ್ವ್ಗವಹಾರ ಕಾಯ್ಸೆಯ ವಿಶೇಷ ನಿಯಂತ್ರಣದ ನ್ಲಾಯಮೂರ್ತಿ ಸಲ್ನಾನ್ ಅಬ್ಬೆ ಈ ವಾರೆಂಟ್ ಹೊರಡಿಸಿದ್ದಾರೆ ಈ ಮಧ್ಯೆ ಪಂಜಾಬ್ ನ್ಯಾಪನಲ್ ಬ್ಯಾಂಕಿಗೆ ಸಲ್ಲಿಸಲಾಗಿದ್ದ ಸುಳ್ದು ಮುಚ್ಲಳಿಕೆಗಳ ಅರ್ಜಿಗಳನ್ನು ಸಿದ್ದಪಡಿಸುವಲ್ಲಿನ ತಮ್ಮ ಪಾತ್ರದ ಬಗ್ಗೆ ಮಾರ್ಚ್ನಲ್ಲಿ ಬಂಧಿತರಾಗಿರುವ ನಾಲ್ವರು ಆರೋಪಿಗಳ ಜಾಮೀನು ಅರ್ಜಿಗಳನ್ನು ಮುಂಬೈನ ವಿಶೇಷ ಸಿಬಿಐ ನ್ಲಾಯಾಲಯ ತಿರಸ್ತರಿಸಿದೆ

ಸರ್ಕಾರದ ಹಲವಾರು ಸಚಿವಾಲಯಗಳ ಸಾಧನೆಗಳನ್ನು ಬಿಂಬಿಸುವ ಚಾರ್ ಸಾಲ್ ಮೋದಿ ಸರ್ಕಾರ್ ವಿಷಯ ಕುರಿತ ವಿಶೇಷ ಸರಣಿಯನ್ನು ಆಕಾಶವಾಣಿಯ ಸುದ್ದಿಸೇವಾ ವಿಭಾಗ ಪ್ರಸಾರ ಮಾಡುತ್ತಿದೆ ಇಂದು ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಲ್ ಓರಾಂ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗುವುದು ಬುಡಕಟ್ಟು ವ್ಯವಹಾರದಲ್ಲಿನ ಸುಧಾರಣೆಗಳು ಎಂಬುದು ಇಂದಿನ ಕಾರ್ಯಕ್ರಮದ ಮುಖ್ಯ ವಿಷಯವಾಗಿದೆ

ಬುಡಕಟ್ಟು ಪ್ರದೇಶಗಳ ಜನರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥವನ್ನು ತೋರಿಸಬಹುದಾಗಿದ್ದು ಸರ್ಕಾರ ಈ ಉದ್ದೇಶಕ್ಕಾಗಿ ಸೂಕ್ತ ವಾತಾವರಣವನ್ನು ಕಲ್ಪಿಸುವುದು ಎಂದು ಅವರು ತಿಳಿಸಿದ್ದಾರೆ

ಇದರ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಸ್ವತಃ ವ್ಯಾಯಾಮ ಮಾಡುವ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ

ಅಲ್ಲದೆ ಕರ್ನಾಟಕ ಮುಖ್ಯಮಂತ್ರಿ ಹೆಚ್

ಕುಮಾರಸ್ನಾಮಿ ಸೇರಿದಂತೆ ಎಲ್ಲಾ ಐಪಿಎಸ್ ಅಧಿಕಾರಿಗಳಿಗೂ ಫಿಟ್ನೆಸ್ ಕಾಯ್ದುಕೊಳ್ಳಲು ಪ್ರೇರೆಪಿಸಿದ್ದಾರೆ

ಜನರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನರೇಂದ್ರ ಮೋದಿ ಆಸ್ ಮ್ಲೆ ಗೌ ಓಪನ್ ಪೋರಂಗಳಲ್ಲಿ ತಿಳಸಬಹುದೆಂದು ಮೋದಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಕೆ

ರಮೇಶ್ ಗೋವಾದಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಭಾರೀ ಮಳೆ ಹಾಗೂ ಗುಡುಗಿನ ಪರಿಸ್ಟಿತಿಯ ಬಗ್ಗೆ ಮುಂಚಿತವಾಗಿಯೇ ಮಾಹಿತಿ ನೀಡಲು ಇದರಿಂದ ನೆರವಾಗುವುದು ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂತಹ ವ್ಲವಶ್ಚೆಯಿಂದ ಆಸ್ತಿ ಪಾಸ್ತಿ ಹಾಗೂ ಜೀವಹಾನಿ ತಗ್ಗಿಸಲು ನೆರವಾಗಿದೆ ಎಂದು ಹೇಳಿದರು ಈ ರೇಡಾರಗಳ ಜಾಲದಿಂದ ದೇಶದ ಯಾವುದೇ ಭಾಗದಲ್ಲಿ ಸಂಭವಿಸುವ ತೀವ್ರತರ ಹವಾಮಾನ ವಿದ್ಯಮಾನಗಳ ಮೇಲೆ ಇಲಾಖೆ ನಿಗಾ ಇಟ್ಟು ವಿಕೋಪ ನಿರ್ವಾಹಣಾ ಸಂಸ್ಥೆಗಳಿಗೆ ಮುನ್ನೂಚನೆ ನೀಡಬಹುದಾಗಿದೆ

ಈ ಒಪ್ಪಂದವನ್ನು ಅಮೆರಿಕಾ ಕಾಂಗ್ರೆಸ್ಗೆ ಅನುಮೋದನೆಗಾಗಿ ಕಳುಹಿಸಲಾಗಿದ್ದು ಅಲ್ಲಿನ ಯಾವುದೇ ಕಾನೂನು ನಿರೂಪಕರು ಆಕ್ಷೇಪಣೆ ಎತ್ತದ್ದಿದ್ದಳ್ಲಿ ಒಪ್ಪಂದ ಮುಂದುವರೆಯುವುದು